ಕರ್ನಾಟಕದಲ್ಲಿ ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಶಾಲಾ ಪಂತದ ಪ್ರಮುಖ ಘಟ್ಟವಾದ ಎಸ್ ಎಸ್ ಎಲ್

ಪರೀಕ್ಷೆ ಆರಂಭ

ಬಾಹ್ಯಾಕಾಶ ವಲಯದಲ್ಲಿ ಬಾಸಗಿ ಪಾಲುದಾರಿಕೆಗಾಗಿ ಇಂಡಿಯನ್ ನ್ವಾಷನಲ್ ಸ್ವೇಸ್ ಪ್ರೋಮೊಷನ್ ಅಂಡ್ ಆಥರ್ಯಜೇಷನ್ ಸೆಂಟರ್ ಇನ್ಸೇಸ್ ಇಸೋ ಅಧ್ಯಕ್ಷ ಡಾ

ಸಿವನ್ ಕರ್ನಾಟಕದ ರಾಜಧಾನಿ ಬೆಂಗಳೂರು ಹಾಗೂ ರಾಜ್ಯದ ಕೆಲವು ಜೆಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಬೆಳಿಗ್ಗೆ ಸಚಿವ ಸಂಪುಟದ ತುರ್ತು ಸಭೆಯನ್ನು ನಡೆಸಿದರು ಸೋಂಕು ನಿಯಂತ್ರಣಕ್ಕೆ ತುರ್ತಾಗಿ ಕ್ಲೆಗೊಳ್ಳಜೇಕಾಗಿರುವ ಕ್ರಮಗಳ ಬಗ್ಗೆ ಸಮಾಲೋಚಿಸಲಾಯಿತು ಲಾಕ್ಡೌನ್ ಅಥವಾ ಸೀಲ್ಡೌನ್ ನಿರ್ಬಂಧವನ್ನು ಮತ್ತೆ ವಿಧಿಸುವ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಲಾಗಿದೆ ಇಂದು ಮಧ್ಯಾಹ್ನ ಸಚವರು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಯುವುದು

ಭಾರತ ಚೀನಾ ಅಂತಾರಾಷ್ಷೀಯ ಗಡಿ ರೇಜೆಯ ಪೂರ್ವ ಲಡಾಕ್ನಲ್ಲಿ ಉಂಟಾಗಿರುವ ಉದ್ಲಿಗ್ನ ಪರಿಸ್ತಿತಿ ತಿಳಗೊಳಸುವ ಕುರಿತಂತೆ ಎರಡೂ ದೇಶಗಳು ನಿನ್ನೆ ಸಮಗ್ರವಾಗಿ ಚರ್ಜೆ ನಡೆಸಿವೆ

ಎರಡೂ ದೇಶಗಳು ರಾಜತಾಂತ್ರಿಕ ಮತ್ತು ಮಿಲಿಟರಿ ಮಟ್ಟದ ಸಂವಹನವನ್ನು ಕಾಯ್ದುಕೊಳ್ಳಲು ಒಪ್ಪಿವೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಕರ್ನಾಟಕದಲ್ಲಿ ವಾಡಿಕೆಯಂತೆ ಮಾರ್ಚ್ ತಿಂಗಳಲ್ಲಿ ನಡೆಯುವ ಎಸ್ ಎಸ್ ಎಲ್

ಪರೀಕ್ಷೆಗಳು ಇಂದಿನಿಂದ ಆರಂಭವಾಗಿದೆ ಶಾಲಾ ಶಿಕ್ಷಣದ ಪ್ರಮುಖ ಪಂತವಾದ ಈ ಪರೀಕ್ಷೆಯನ್ನು ಕೊರೋನಾ ಸಾಂಕಾಮಿಕದ ಹಿನೈಲೆಯಲ್ಲಿ ಮುಂದೂಡಲಾಗಿತ್ತು ಪಲವು ಬಾರಿ ವಿಸ್ತತ ಸಮಾಲೋಚನೆಯ ನಂತರ ಅತ್ಲಂತ ಸಮರ್ಪಕ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಈಗ ಪರೀಕ್ಷೆ ನಡೆಸಲಾಗುತ್ತಿದೆ ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖಗವಸು

ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕರೆತರಲು ಉಚಿತ ಸಾರಿಗೆ ಸೇವೆಯನ್ನು ಸಹ ಕಲ್ಪಸಲಾಗಿದೆ ಕೊರೋನಾ ಲಾಕ್ಡೌನ್ನಿಂದ ಪರ ಸ್ಥಳಗಳಲ್ಲಿ ಇರುವ ಮಕ್ಕಳಿಗೆ ಅವರು ಈಗ ಇರುವ ಊರುಗಳಲ್ಲೇ ಸಮೀಪದ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಸಲಾಗಿದೆ ಪ್ರತಿ ವಿಷಯದ ಪರೀಕ್ಷೆ ನಡುವೆ ಹೆಚ್ಚು ದಿನಗಳ ವಿರಾಮವಿಲ್ಲದಂತೆ ವೇಳಾಪಟ್ಟಯನ್ನು ರೂಪಿಸಲಾಗಿದೆ

ಈ ನಡುವೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಲಾಗಿರುವ ಕಂಟೈನ್ಮೆಂಟ್ ವಲಯಗಳ ಮಕ್ಕಳು ಇಂದು ಪರೀಕ್ಷೆ ಬರೆಯುತ್ತಿಲ್ಲ ಅವರಿಗೆ ಮತ್ತು ಕೊರೋನಾ ಸೋಂಕಿತ ಮಕ್ಕಳಿಗೆ ಆಗಸ್ಟ್ ತಿಂಗಳಲ್ಲಿ ಪ್ರತ್ಯೇಕ ಪರೀಕ್ಷೆ ನಡೆಸುವುದಾಗಿ ರಾಜ್ಯ ಸರ್ಕಾರ ತಿಳಿಸಿದೆ ಎಂದು ನಮ್ಮ ಬಾತ್ತೀದಾರ ಎಚ್

ಸುಧೀಂದ್ರ ವರದಿ ಮಾಡಿದ್ದಾರೆ

ದೆಹಲಿಯ ತ್ರೀಗಂಗಾರಾಂ ಆಸ್ಪತ್ತೆಯ ಹಿರಿಯ ವೈದ್ಯರಾದ ಡಾ

ಪ್ರತಿಕಾ ಸ್ನಾತಂತ್ರ್ತ ವಾಕ್ ಸ್ನಾತಂತ್ರ್ವದ ಮೇಲೆ ಪ್ರಹಾರ ಮಾಡಿದ್ದ ಕರಾಳ ದಿನ ಸಾವಿರಾರು ರಾಷ್ಷ ಪ್ರೇಮಿಗಳು ಈ ಕ್ರಮಗಳಿಂದ ಬೆದರದೆ ತಿಕ್ಸೆ ಅನುಭವಿಸಿದ್ದ ಸಂದರ್ಭ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿಯನ್ನ ಸುಭದ್ರಗೊಳಿಸಲು ಆ ಎಲ್ಲಾ ಜನರು ನಡೆಬದ ಹೋರಾಟವನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ರಾತ್ರೋರಾತ್ರಿ ದೇಶವನ್ನು ಕಾರಾಗೃಹವನ್ನಾಗಿ ಬದಲಾಗಿಸಲಾಗಿತ್ತು ಪತ್ರಿಕೆಗಳು ನ್ಯಾಯಾಲಯಗಳು ಹಾಗೂ ವಾಕ್ ಸ್ನಾತಂತ್ರ್ಯದ ಮೇಲೆ ನಿರ್ಬಂಧ ವಿಧಿಸಲಾಗಿತ್ತು ಬಡವರು ಹಾಗೂ ದುರ್ಬಲರ ಮೇಲೆ ದೌರ್ಜನ್ನ ಎಸಗಲಾಗಿತ್ತು ಎಂದು ಅಮಿತ್ ಶಾ ಸರಣಿ ಟ್ನೀಟ್ನಲ್ಲಿ ತುರ್ತು ಪರಿಸ್ನಿತಿಯ ದಿನಗಳನ್ನು ಸ್ಥರಿಸಿದ್ದಾರೆ ಲಕ್ಷಾಂತರ ಜನರ ಹೋರಾಟದಿಂದಾಗಿ ಭಾರತದಲ್ಲಿ ತುರ್ತು ಪರಿಸ್ನಿತಿಯನ್ನು ಕೈಬಿಟ್ಟು ಪ್ರಜಾಪ್ರಭುತ್ವವನ್ನು ಮರುಸ್ಥಾಪಿಸಲಾಯಿತು ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಲೇಇಲ್ಲ ಎಂದು ಅಮಿತ್ ಶಾ ಟೀಕಿಸಿದ್ಲಾರೆ ಒಂದು ಕುಟುಂಬದ ಹಿತಾಸಕ್ತಿಗಳ ಮೇಲೆ ಆ ಪಕ್ಷದ ಹಿತಾಸಕ್ತಿ ಹಾಗೂ ದೇಶದ ಹಿತಾಸಕ್ತಿ ಅಡಕವಾಗಿದ್ಲು

ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಹಿರಿಯ ಹಾಗೂ ಯುವ ಸದಸ್ಯರು ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ

ಕಾಂಗ್ರೆಸ್ನಲ್ಲಿ ನಾಯಕರು ಉಸಿರುಗಟ್ಟದ ವಾತಾವರಣದಲ್ಲಿದ್ದಾರೆ ಎಂಬುದು ಶೋಚನೀಯವಾದ ವಾಸ್ತವ ಎಂದು ಅಮಿತ್ ಶಾ ಟ್ವೀಟ್ ಮಾಡಿದ್ಲಾರೆ ಬಾಹ್ನಾಕಾಶ ವಲಯದಲ್ಲಿ ಖಾಸಗಿ ಉಧಿಮೆಗಳಿಗೆ ಅನುಮತಿ ನೀಡುವ ನಿಯಂತ್ರಿಸುವ ಚಿಟುವಟಕೆಗಳನ್ನು ಬಾಹ್ನಾಕಾಶ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರೋಮೊಷನ್ ಅಂಡ್ ಆಥರ್ಕೆಜೇಷನ್ ಸೆಂಟರ್ ಇನ್ಸ್ವೇಸ್ ಕೇಂದ್ರ ಕಾರ್ಯ ನಿರ್ವಹಿಸಲಿದೆ ಎಂದು ಇಸ್ತೋ ಅಧ್ಯಕ್ಷ ಹಾಗೂ ಬಾಹ್ಕಾಕಾಶ ಇಲಾಖೆ ಕಾರ್ಯದರ್ತಿ ಡಾ

ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಕೆಗಳಲ್ಲಿ ಪಾಲ್ಗೊಳ್ಳಲು ಖಾಸಗಿ ವಲಯಕ್ಷೆ ಅವಕಾಶ ಕಲ್ಲಿಸಲಾಗುವುದು ಅಂತರಗ್ರಪ ಅಭಿಯಾನಗಳಲ್ಲಿ ಖಾಸಗಿ ವಲಯವನ್ನು ಜೊತೆ ಜೊತೆಯಲ್ಲಿ ಕಾರ್ಯನಿರ್ವಹಿಸಲು ಹ್ರೋತ್ಪಾಹಿಸಲಾಗುವುದು ಎಂದು ಡಾ

ಸಿವನ್ ತಿಳಿಸಿದ್ದಾರೆ